ಬಿಹಾರದ ಪಾಟ್ನಾದಲ್ಲಿ ಇಂದು ಮಧ್ಯಾಪ್ನ ಕೇಂದ್ರ ಸಚಿವ ಲೋಕ ಜನಶಕ್ತಿ ಪಕ್ಷದ ಹಿರಿಯ ನಾಯಕ ರಾಮವಿಲಾಸ್ ಪಾಸ್ನಾನ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ

ಫ್ರೆಂಚ್ ಓಪನ್ ಟೆನಿಸ್ ಮಹಿಳೆಯರ ಸಿಂಗಲ್ಲ್ ಫ್ವೆನಲ್ನಲ್ಲಿಂದು ಸೋಫಿಯಾ ಕೆನಿನ್ ಮತ್ತು ಪೊಲೆಂಡ್ನ ಐಗಾ ಸ್ವೀಟೆಕ್ ಪ್ರಶಸ್ತಿಗಾಗಿ ಸೆಣಸು ನಾಳೆ ಮರುಪರ ಸಿಂಗಲ್ಸ್ ಫ್ಲೆನಲ್ನಲ್ಲಿ ರಾಫೆಲ್ ನಡಾಲ್ ಮತ್ತು ನೊವಾಕ್ ಜೊಕೊವಿಚ್ ಮುಖಾಮುಖಿ

ವಿಸ್ತತ್ತ ನಿಗದಿತ ದಿನಾಂಕದ ಲಾಭವನ್ನು ಪಡೆಯಲು ಹಾಗೂ ಕೊನೆಯ ನಿಮಿಷದ ದಟ್ಟಣೆ ತಪ್ಪಿಸಲು ತೆರಿಗೆ ಪಾವತಿದಾರರು ಆದಷ್ಟು ಬೇಗನೆ ಜಿಎಸ್ಟಿ ವಾರ್ಷಿಕ ರಿಟರ್ನ್ನನ್ನು ಸಲ್ಲಿಸಬೇಕೆಂದು ಪಣಕಾಸು ಸಚಿವಾಲಯ ವಿನಂತಿ ಮಾಡಿಕೊಂಡಿದೆ

ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ನಿನ್ನೆ ಬಿಡಗಡೆ ಮಾಡಿರುವ ತನ್ನ ದ್ವೈಮಾಸಿಕ ಹಣಕಾಸು ನೀತಿಯಲ್ಲಿ ಪ್ರಮುಖ ಬಡ್ಲಿದರಗಳಲ್ಲಿ ಯಥಾಸ್ತಿತಿ ಕಾಯ್ಲುಕೊಂಡಿದೆ

ಷೇರುಪೇಟೆ ಗ್ರಾಹಕರ ಭರವಸೆಗಾಗಿ ಇನ್ನೂ ಕೆಲ ಪ್ರಮುಖ ಕ್ರಮಗಳನ್ನು ಕೆಗೊಳ್ಳಲು ಆರ್ಬಿಐ ಸಿದ್ಧವಿದೆ ಎಂದು ಬ್ಬಾಂಕ್ನ ಗವರ್ನರ್ ಶಕ್ತಿಕಾಂತ್ ದಾಸ್ ಮುಂಬೈನಲ್ಲಿ ಪರಾಮರ್ಶೆ ಸಭೆಯ ನಂತರ ತಿಳಿಸಿದ್ದಾರೆ

ಹೈಡ್ ಅನಾರೋಗ್ಗದಿಂದ ಮೊನ್ನೆ ನಿಧನರಾದ ಕೇಂದ್ರ ಸಚಿವ ಹಾಗೂ ಲೋಕ ಜನಶಕ್ತಿ ಪಕ್ಷದ ನಾಯಕ ರಾಮ್ ವಿಲಾಸ್ ಪಾಸ್ಲಾನ್ ಅವರ ಪಾರ್ಥೀವ ಶರೀರದ ಅಂತ್ಯಕ್ರಿಯೆ ಇಂದು ಮಧ್ನಾಷ್ನ ಬಿಹಾರ್ದ ಪಾಟ್ನಾದಲ್ಲಿ ನೆರವೇರಲಿದೆ ದೆಹಲಿಯಲ್ಲಿರುವ ಪಾಸ್ವಾನ್ ಅವರ ನಿವಾಸದಲ್ಲಿ ನಿನ್ನೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂತಿಮ ನಮನ ಸಲ್ಲಿಸಿದರು ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ಅಮಿತ್ ಶಾ ರವಿಶಂಕರ್ ಪ್ರಸಾದ್ ಮತ್ತು ಡಾ ಹರ್ಷವರ್ಧನ್ ಹಾಗೂ ಬಿಜೆಪಿ ಅಧ್ಯಕ್ಷ ಜೆ

ನಡ್ಸಾ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಪಾಸ್ವಾನ್ ಅವರ ನಿವಾಸಕ್ಕೆ ತೆರಳಿ ಅಂತಿಮ ನಮನ ಸಲ್ಲಿಸಿದರು ಬಳಿಕ ದೆಹಲಿಯಿಂದ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪಾರ್ಥಿವ ಶರೀರವನ್ನು ನಿನ್ನೆ ರಾತ್ರಿ ಬಿಹಾರ್ ರಾಜಧಾನಿಗೆ ಕರೆ ತರಲಾಯಿತು

ಗ್ರಾಹಕ ವ್ನವಹಾರ ಆಹಾರ ಮತ್ತು ನಾಗರೀಕ ಮೂರ್ಲೆಕೆ ಖಾತೆ ಹೊಂದಿದ್ದ ಕೇಂದ್ರ ಸಚಿವ ರಾಮ್ ವಿಲಾಸ್ ಪಾಸ್ನಾನ್ ಅವರ ನಿಧನದಿಂದ ತೆರವಾದ ಖಾತೆಯನ್ನು ಕೇಂದ್ರ ಸಚಿವ ಖಿಯೂಷ್ ಗೋಯಲ್ ಅವರಿಗೆ ಹೆಚ್ಚುವರಿಯಾಗಿ ನೀಡಲಾಗಿದೆ ಪಿಯೂಷ್ ಗೋಯಲ್ ಅವರಿಗೆ ಈಗಿರುವ ಖಾತೆಗಳ ಜೊತೆಗೆ ಗ್ರಾಪಕ ವ್ಯವಹಾರ ಖಾತೆಯನ್ನೂ ನೋಡಿಕೊಳ್ಳುವಂತೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಆದೇಶ ಹೊರಡಿಸಿದ್ದಾರೆ ಪ್ರತಿ ಗ್ರಾಮದ ಪ್ರತಿ ಮನೆಗೂ ನಲ್ಲಿ ನೀರು ಸಂಪರ್ಕ ಕಲ್ಪಿಸುವ ಮೂಲಕ ಗೋವಾ ಪ್ರತಿ ಮನೆಗೂ ಜಲ ಪೂರೈಸಿದ ದೇಶದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ

ಗೋವಾದ ಈ ಸಾಧನೆ ಇನ್ನಿತರ ರಾಜ್ಬಗಳಿಗೂ ಒಂದು ಉದಾಹರಣೆಯಾಗಿದೆ

ಆಫ್ವಾನಿಸ್ತಾನದಲ್ಲಿ ಶಾಂತಿ ಸಮ್ಯದ್ದಿ ಮತ್ತು ಶ್ಹಿರತೆಗಾಗಿ ಭಾರತ ಬದ್ದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ ಆಫ್ರಾನಿಸ್ತಾನದ ಶಾಂತಿ ಸಮಾಲೋಚಕ ಅಬ್ದುಲ್ಲ ಅಬ್ದುಲ್ಲಾ ಅವರ ಜೊತೆಗಿನ ಮಾತುಕತೆ ವೇಳೆ ಈ ಭರವಸೆ ನೀಡಲಾಗಿದೆ ಟೀಟ್ನಲ್ಲಿ ಈ ವಿಷಯ ತಿಳಿಸಿರುವ ಎಸ್ ಜೈಶಂಕರ್ ಅಬ್ದುಲ್ಲ ಅಬ್ದುಲ್ಲಾ ಅವರ ಜೊತೆಗಿನ ಸಭೆಯಲ್ಲಿ ದ್ವಿಪಕ್ಷೀಯ ಸಹಕಾರ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಉತ್ತಮ ಚರ್ಚೆ ನಡೆಸಲಾಗಿದೆ ಎಂದು ಹೇಳಿದ್ದಾರೆ ಹೈಡ್ ಪ್ಟಾರಿಸ್ನಲ್ಲಿ ನಡೆಯುತ್ತಿರುವ ಫ್ರೆಂಚ್ ಓಪನ್ ಗ್ರ್ಯಾನ್ ಸ್ಲಾಮ್ ಟೆನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ಫ್ಟೆನಲ್ನಲ್ಲಿಂದು ಅಮೆರಿಕದ ಸೋಫಿಯಾ ಕೆನಿನ್ ಮತ್ತು ಮೊಲೆಂಡ್ನ ಐಗಾ ಸ್ವೀಟೆಕ್ ಅವರು ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ

ಮರುಷರ ಸಿಂಗಲ್ಸ್ ವಿಭಾಗದಲ್ಲಿ ನಾಳೆ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಸ್ವೇನಿನ ಎರಡನೇ ಶ್ರೇಯಾಂಕಿತ ರಾಫೆಲ್ ನಡಾಲ್ ಮತ್ತು ನಂಬರ್ ಒಬ್ ಆಟಗಾರ ಸರ್ಬಿಯಾದ ನೊವಾಕ್ ಜೊಕೊವಿಚ್ ಚಾಂಪಿಯನ್ ಪಟ್ಟಕ್ಕಾಗಿ ಮುಖಾಮುಖಿಯಾಗಲಿದ್ದಾರೆ

ಅಬುಧಾಬಿಯಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಕಿಂಗ್ ಇಲೆವೆನ್ ಪಂಜಾಬ್ ಮತ್ತು ಕೊಲ್ಕೊತಾ ನೈಟ್ ರೈಡರ್ಸ್ ತಂಡಗಳು ಸೆಣಸಲಿವೆ